ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಪರೀಕ್ಷೆಗಳ ಪ್ರಮಾಣ ಹೆಚ್ಚು ಮಾಡಲಾಗಿದೆ ಇದರಿಂದ ಸೋಂಕು ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಡ ಸಚಿವಾಲಯ ಮಾಹಿತಿ ನೀಡಿದೆ ರಾಜ್ಜ ಸರಕಾರಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊರೊನಾ ಸೋಂಕು ಮಾದರಿಗಳ ಪರೀಕ್ಷೆ ಹೆಚ್ಚಿಸಲಾಗಿದೆ

ದೇಶದಲ್ಲಿ ಸೋಂಕು ಮಾದರಿ ಪರೀಕ್ಷೆ ನಡೆಸುವ ಲ್ಕಾಬ್ಗಳ ಸಂಖ್ಯೆ ಕೂಡ ಹೆಜ್ಜಾಗಿದೆ

ಸೋಮಾನಿ ಉದ್ದೇಶಿತ ಪ್ರಯೋಗಗಳಿಗೆ ಸಮ್ಮತಿ ವ್ಯಕ್ತಪಡಿಸಿದರು ಪ್ರಸ್ತುತ ಆಕ್ಸ್ಫರ್ಡ್ ಲಸಿಕೆಯ ಎರಡು ಮತ್ತು ಮೂರನೇ ಹಂತದ ಪ್ರಯೋಗಗಳು ಬ್ರಿಟನ್ನಲ್ಲಿ ನಡೆಯುತ್ತಿವೆ ಇದಲ್ಲದೇ ಬ್ರೆಜಿಲ್ನಲ್ಲಿ ಮೂರನೇ ಪಂತದಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮತ್ತು ಎರಡನೇ ಪಂತದಲ್ಲಿ ಮಾನವರ ಮೇಲೆ ಕೊರೊನಾ ಲಸಿಕೆ ಪ್ರಯೋಗಿಸಲಾಗುತ್ತಿದೆ

ಇದರಲ್ಲಿ ಏಳು ದಿನಗಳ ಕಾಲ ಪಾವತಿ ಆಧಾರದ ಮೇಲೆ ಸಾಂಶ್ವಿಕ ಕ್ವಾರಂಟೈನ್ನಲ್ಲಿ ಇರಬೇಕು ಉಳಿದ ಏಳು ದಿನಗಳ ಕಾಲ ಗೃಹ ವಾಸ್ತವ್ಯದಲ್ಲಿ ಸ್ವಯಂ ಆರೋಗ್ಯ ನಿಗಾ ವ್ಯವಸ್ಥೆಯಲ್ಲಿ ಇರುವುದಾಗಿ ಘೋಷಿಸಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ

ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ದೇಶಾದ್ಯಂತ ವಿಧಿಸಲಾಗಿದ್ದ ಲಾಕ್ಡೌನ್ ನಿರ್ಬಂಧಗಳನ್ನು ಪಂತ ಪಂತವಾಗಿ ತೆರವುಗೊಳಿಸಲಾಗುತ್ತಿದೆ ಸಾರ್ವಜನಿಕರ ಆರೋಗ್ಯ ಮತ್ತು ದೈಹಿಕ ಕ್ಷಮತೆಯ ಹಿತದೃಷ್ಟಿಯಿಂದ ಯೋಗ ಕೇಂದ್ರಗಳು ಮತ್ತು ಜಿಮ್ಗಳನ್ನು ನಾಳೆಯಿಂದ ಮತ್ತೆ ಆರಂಭಿಸಲು ಅನುಮತಿ ನೀಡಲಾಗಿದೆ ಕೊರೋನಾ ವೈರಾಣು ಸೋಂಕು ಪರಡದಂತೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಆರೋಗ್ಯ ಸೇವೆಗಳ ಮಹಾ ನಿರ್ದೇಶಕರು ವಿನ್ನತ ಮಾರ್ಗಸೂಚಿ ಬಿಡುಗಡೆ ಮಾಡಿದರು ಯೋಗ ಕೇಂದ್ರಗಳು ಮತ್ತು ಜಿಮ್ಗಳಲ್ಲಿ ಸಿಬ್ಬಂದಿ ಸದಸ್ವರ ನಡುವೆ ಸಾಧ್ವವಾದಷ್ಟು ಹೆಚ್ಚು ಅಂತರವನ್ನು ಪಾಲಿಸಬೇಕು ತರಬೇತುದಾರರು ಸದಸ್ಕರಿಂದ ದೂರವಿದ್ದು ಸೂಚನೆಗಳನ್ನು ನೀಡಬೇಕು ಎಂದು ಸೂಚಿಸಲಾಗಿದೆ ಸ್ಥಾನಿಟೈಸರ್ ಬಳಕೆ ಹಾಗೂ ಜಿಮ್ ಹಾಗೂ ಯೋಗ ಕೇಂದ್ರವನ್ನು ನಿರಂತರ ಸ್ಥಾನಿಟೈಸ್ ಮಾಡಿಸುತ್ತಿರಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ನಾಳೆಯ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಪಾಲ್ಗೊಳ್ಳಲಿದ್ದಾರೆ ರಾಷ್ಟಾದ್ಯಂತ ಹಾಗೂ ನೇಪಾಳದಿಂದ ಧಾರ್ಮಿಕ ನಾಯಕರು ಮತ್ತು ಗುರುಗಳು ಪ್ರಧಾನಿಗಳೊಂದಿಗೆ ಪಾಲ್ಗೊಳ್ಳಲಿದ್ದಾರೆ

ಈಗಾಗಲೇ ಅಯೋಧ್ಯ ನಗರಿ ಐತಿಹಾಸಿಕ ಕ್ಷಣಕ್ಕೆ ಸರ್ವಸನ್ನದ್ದವಾಗಿದ್ದು ಎಲ್ಲೆಡೆ ಪಬ್ಪದ ವಾತಾವರಣ ನಿರ್ಮಾಣವಾಗಿದೆ

ರಾಷ್ಟದ ಎಲ್ಲಾ ಗ್ರಾಮೀಣ ಭಾಗಗಳ ಅಭಿವೃದ್ದಿ ಹಾಗೂ ಉದ್ಯೋಗ ಸೃಷ್ಟಿ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಉನ್ನತ ಗುರಿಗಳನ್ನು ಸಾಧಿಸುತ್ತಿದೆ ಗ್ರಾಮಗಳಲ್ಲಿನ ಬಡತನ ನಿರ್ಮೂಲನೆ ಮಾಡಿ ಸ್ವಯಂ ಸುಸ್ವಿರಗೊಳಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ

ಬಡತನ ತೊಡೆದುಹಾಕುವ ಮಹತ್ವದ ಯೋಜನೆಗಾಗಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನೀತಿ ಆಯೋಗ ಸಹಯೋಗದೊಂದಿಗೆ ವಿಷನ್ ದಾಖಲೆಯನ್ನು ತಯಾರಿಸಿದೆ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ನಿವಾಸಿಗಳಿಗೆ ಸೂಕ್ತ ಸಹಾಯ ಕಲ್ಪಿಸಲು ದೀನ್ ದಯಾಲ್ ಅಂತ್ಯೋದಯ ಯೋಜನೆ ರಾಷ್ಟೀಯ ಜೀವನೋಪಾಯ ಮಿಷನ್ ಮನ್ರೇಗಾ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಪಮ್ನಿಕೊಳ್ಳಲಾಗಿದೆ ಒಳಾಡಳಿತ ಸಚಿವಾಲಯಗಳು ಕೃಷಿ ಪಶುಸಂಗೋಪನೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಕೌಶಲ್ಕಾಭಿವೃದ್ಧಿ ಜಲಶಕ್ತಿ ಪಣಕಾಸು ವಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಿವೆ ವಿಶ್ವ ಸಾಂಕ್ರಾಮಿಕದಿಂದ ತತ್ತರಿಸುತ್ತಿರುವ ಈ ಸಮಯದಲ್ಲೂ ಸುಶ್ವಿರ ಉದ್ಯೋಗ ಮತ್ತು ಕೃಷಿ ಉತ್ಪನ್ನಗಳ ಸರಬರಾಜು ನಿಟ್ಟಿನಲ್ಲಿ ಸಣ್ಣ ಅತಿಸಣ್ಣ ಕಾರ್ಖಾನೆಗಳ ಸಚಿವಾಲಯ ಉತ್ತಮವಾಗಿ ಕಾರ್ಯನಿರ್ವಹಿಸಿವೆ ಎಂದು ಸರ್ಕಾರ ತಿಳಿಸಿದೆ

ನಿನ್ನೆ ರಾತ್ರಿ ನಡೆದ ಐಪಿಎಲ್ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ದುಬೈ ಶಾರ್ಜಾ ಮತ್ತು ಅಬುದಾಬಿಯಲ್ಲಿ ಪಂದ್ಯಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಇದಕ್ಕೂ ಮುನ್ನ ಭಾರತ ಸರಕಾರದಿಂದ ಅಗತ್ಯ ಹಾಗೂ ಸೂಕ್ತ ಅನುಮತಿಗಳನ್ನು ಪಡೆಯಲಾಗುವುದು ಎಂದು ಐಪಿಎಲ್ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ

ಕೊರೊನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಆಟಗಾರರ ಸುರಕ್ಷಕೆಗೆ ಹೆಚ್ಚಿನ ಆದ್ಯತೆ ನೀಡಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಬದಲಿ ಆಟಗಾರರ ವ್ಯವಸ್ಥೆಗೂ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮಂಡಳಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ

ದೇಶದ ಎಲ್ಲಾ ರಾಜ್ಯಗಳಲ್ಲಿರುವ ಕ್ರಿಕೆಟ್ ಸಂಸ್ಥೆಗಳಿಗೆ ಈ ಸೂಜನೆಗಳು ಅನ್ವಯವಾಗುತ್ತವೆ ರಾಜ್ಯ ಸರ್ಕಾರಗಳಿಂದ ಅನುಮತಿ ಪಡೆದುಕೊಂಡ ನಂತರ ಮಾತ್ರ ಕ್ರಿಕೆಟ್ ತರಬೇತಿ ಪುನಃ ಆರಂಭಿಸಬಹುದು ಎಂದು ಆದೇಶಿಸಲಾಗಿದೆ